ಕೊರೊನಾ ಸೋಂಕು ನಿವಾರಣೆಗೆ ಆಧುನಿಕ ಪ್ಲಾಸ್ತಾ ಚಿಕಿತ್ಸೆ ಅತ್ಯಂತ ಪರಿಣಾಮಕಾರಿ ರೋಗಿಗಳ ಪಾಲಿಗೆ ವರದಾನ ವೈದ್ಯಕೀಯ ಶಿಕ್ಷಣ ಸಚಿವರ ಹೇಳಿಕೆ

ಮ್ನೆಸೂರು ಜಿಲ್ಲೆಯಲ್ಲಿ ಕೊರೊನಾ ಸೋಂಕಿತರ ಪತ್ನೆಗೆ ಮೊಬ್ಬೆಲ್ ಫೀವರ್ ಕ್ಷಿನಿಕ್ ಬಸ್ ಸಂಚಾರ ಆರಂಭ

ಶ್ರೀರಾಮುಲು ಜನತೆಗೆ ಮನವಿ ಮಾಡಿದ್ದಾರೆ ತುಮಕೂರು ಜೆಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿತೀಲನಾ ಸಭೆಯ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಇದೇ ಮೊದಲ ಬಾರಿಗೆ ಸರ್ಕಾರ ದಿಟ್ಟ ಹೆಜ್ಜೆ ಇಡುತ್ತಿದೆ

ಎಸ್ ವಿಶಾಲ್ ರಾವ್ ನೇತೃತ್ವದ ತಂಡ ಕೊರೊನಾ ರೋಗಿಗಳಿಗೆ ಆಧುನಿಕ ಮತ್ತು ವೈಜ್ಞಾನಿಕ ಪ್ಲಾಸ್ತಾ ಚಿಕಿತ್ಸೆ ನೀಡುತ್ತಿದೆ

ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಮಾತನಾಡಿ ಜಿಲ್ಲಾ ಆಸ್ಪತ್ರೆಯನ್ನು ಕೊರೊನಾ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡಲಾಗಿದೆ ವಿದೇಶದಿಂದ ಬಂದವರ ಕ್ವಾರಂಟೈನ್ ಅವಧಿ ಮುಗಿದಿದ್ದರೂ ಅವರನ್ನು ಇನ್ನೂ ಪ್ರತ್ಯೇಕವಾಗಿ ಇರಿಸಲಾಗಿದೆ ಎಂದು ಅವರು ಹೇಳಿದರು

ಸುಧಾಕರ್ ಹೇಳಿದ್ದಾರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೊರೊನಾ ಸೋಂಕಿತರಿಗೆ ಪ್ಲಾಸ್ನಾ ಚಿಕಿತ್ಸೆ ನೀಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಕೊರೊನಾ ಸೋಂಕಿತರಿಗೆ ಹೆಚ್ಚು ಪರಿಣಾಮಕಾರಿ ಚಿಕಿತ್ಸೆ ನೀಡುವಲ್ಲಿ ಪ್ಲಾಸ್ನಾ ಚಿಕಿತ್ಸೆ ಬಹಳ ಯಶಸ್ವಿಯಾಗಿದೆ ರಾಜ್ಯದ ಪಾಲಿಗೆ ಇದೊಂದು ಐತಿಹಾಸಿಕ ಕ್ಷಣ ಈಗಾಗಲೇ ಕೊರೊನಾದಿಂದ ಗುಣಮುಖರಾದವರು ಚಿಕಿತ್ಸೆ ಸಹಕರಿಸಲು ಮುಂದೆ ಬಂದಿರುವುದಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ್ದಾರೆ ರಾಜ್ಯದ ಮನವಿ ಮೇರೆಗೆ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಪ್ಲಾಸ್ನಾ ಚಿಕಿತ್ಸೆ ನಡೆಸಲು ಅನುಮತಿ ನೀಡಿದೆ ಬೆಂಗಳೂರು ಇನ್ಸಿಟ್ಟೂಟ್ ಆಫ್ ಆಂಕಾಲಜಿ ವೈದ್ಯ ಡಾ ವಿಶಾಲ್ ರಾವ್ ಅವರ ನೇತೃತ್ವದಲ್ಲಿ ಪ್ಲಾಸ್ನಾ ಚಿಕಿತ್ತೆ ನಡೆಸಲು ಅನುಮತಿ ನೀಡಲಾಗಿದೆ ಎಂದು ಅವರು ಹೇಳಿದರು ರಾಜ್ಞದಲ್ಲಿ ಕೊರೊನಾ ಸೋಂಕು ತಡೆಗಟ್ಟಲು ಪ್ರತಿಯೊಬ್ಬರು ಕೇಂದ್ರ ಆರೋಗ್ಯ ಸಚಿವಾಲಯದ ಮಾರ್ಗಸೂಚಿ ಪಾಲನೆ ಮಾಡಬೇಕು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕೆಂದು ಮುಖ್ಯಮಂತ್ರಿ

ಎಸ್

ನಾಡಿದ್ದು ಸೋಮವಾರ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಕೊರೊನಾ ಸನ್ನಿವೇಶದ ವಾಸ್ತವಿಕದ ಸ್ಥಿತಿಗತಿಗಳನ್ನು ಪರಾಮರ್ಶೆ ಮಾಡಿ ಮುಂದಿನ ತೀರ್ಮಾನ ಪ್ರಕಟಿಸುವ ಸಾಧ್ಯತೆಯಿದೆ

ಅದನ್ನು ಪ್ರತಿಯೊಬ್ಲರು ಪಾಲನೆ ಮಾಡಬೇಕು ಸಂಘಟಿತ ಪ್ರಯತ್ನದಿಂದ ಕೊರೊನಾ ವಿರುದ್ದ ಹೋರಾಡುವ ಸಂಕಲ್ಪ ಮಾಡಬೇಕು ಎಂದು ಮುಖ್ಯಮಂತ್ರಿ ಆಕಾಶವಾಣಿಗೆ ತಿಳಿಸಿದ್ದಾರೆ

ಚಿಕ್ಕಬಳ್ಳಾಪುರ ಮಂಡ್ಕ ಮೈಸೂರು ಮತ್ತು ದಕ್ಷಿಣ ಕನ್ನಡ ಜೆಲ್ಲೆಯಲ್ಲಿ ತಲಾ ಒಂದೊಂದು ಪ್ರಕರಣ ದಾಖಲಾಗಿದೆ ಚಾಮರಾಜನಗರ ಜಿಲ್ಲೆ ಕೊರೊನಾ ಮುಕ್ತ ಹಬರು ಜಿಲ್ಲೆಯಾಗಿರುವುದಕ್ಕೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಮೆಚ್ಚುಗೆ ವ್ನಕ್ಷಪಡಿಸಿ ಇದು ಜೆಲ್ಲೆಯ ಜನರ ಪರಿಶ್ರಮಕ್ಕೆ ಸಂದ ಜಯ ಎಂದರು

ಯಾದಗಿರಿ ಜಿಲ್ಲೆಯಲ್ಲಿ ಪವಿತ್ರ ರಂಜಾನ್ ಮಾಸಾಚರಣೆ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಮನೆಯಲ್ಲಿಯೇ ಪ್ರಾರ್ಥನೆ ಮಾಡುವ ಮೂಲಕ ಲಾಕ್ಡೌನ್ ಆದೇಶವನ್ನು ಕಟ್ಪುನಿಟ್ಗಾಗಿ ಪಾಲನೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಎಂ ಕೂರ್ಮರಾವ್ ಹೇಳಿದ್ದಾರೆ ಚಿತ್ರದುರ್ಗ ಜಲ್ಲೆಯಲ್ಲಿ ಮಹಾತ್ನಾಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಕೈಷಿ ಕಾರ್ಮಿಕರಿಗೆ ಚಿತ್ರದುರ್ಗ ತಾಲೂಕಿನ ಹುಲ್ಲೂರು ಗ್ರಾಮ ಪಂಚಾಯ್ತಿ ವ್ಯಾಪ್ತಿಯಲ್ಲಿ ಕೆಲಸ ನೀಡಲಾಗಿದೆ ಗ್ರಾಮದ ಕೆರೆಯ ಹೂಳಿತ್ತುವ ಕೆಲಸ ಭರದಿಂದ ಸಾಗಿದೆ ಕಾರ್ಮಿಕರಿಗೆ ವಾರಕ್ಕೊಮ್ನ ಕೂಲಿ ಹಣವನ್ನು ಅವರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುವುದಾಗಿ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಹೇಳಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರದ ಆದೇಶದಂತೆ ವಿವಿಧ ನಿರಾತ್ರಿತರ ತಿಬಿರಗಳಲ್ಲಿ ಸಿಲುಕಿಕೊಂಡಿದ್ದ ವಲಸೆ ಕಾರ್ಮಿಕರನ್ನು ಸೂಕ್ತ ವ್ಯವಸ್ಥೆಗಳೊಂದಿಗೆ ಅವರ ಊರುಗಳಿಗೆ ಕಳುಹಿಸಿಕೊಡುವ ಪ್ರಯತ್ನಕ್ಷೆ ಜಿಲ್ಲಾಡಳಿತ ಇಂದು ಚಾಲನೆ ನೀಡಿದೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಹಾತ್ನಾ ಗಾಂಧಿ ರಾಷ್ಷೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ದುಡಿಯುವ ಕೈಗೆ ಕೆಲಸ ಒದಗಿಸಲಾಗುತ್ತಿದೆ ಜಿಲ್ಲೆಯ ಗ್ರಾಮಗಳಲ್ಲಿ ಕೆರೆ ಅಭಿವೃದ್ಧಿ ಕೈಷಿ ಹೊಂಡ ಅರಣ್ಯೇಕರಣ ಮೊದಲಾದ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ

ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಸ್ತುತ ದಿಷಧ ಅಂಗಡಿಗಳಲ್ಲಿ ಇರುವ ಮಾತ್ರೆಗಳ ಮಾಹಿತಿಯನ್ನು ಸಂಗ್ರಪ ಮಾಡುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೂಚನೆ ನೀಡಿದ್ದಾರೆ ನಗರ ಮತ್ತು ಗ್ರಾಮೀಣಾ ಭಾಗದಲ್ಲಿ ಜ್ವರ ಶೀತ ಕೆಮ್ನು ಮುಂತಾದ ಸಣ್ಣಪುಟ್ಟ ಕಾಯಿಲೆಗಳಿಗೆ ಸಾರ್ವಜನಿಕರು ಯಾವುದೇ ವೈದ್ದರ ಸಲಹಾ ಚೀಟಿ ಇಲ್ಲದೆ ನೇರವಾಗಿ ಮಾತ್ರೆಗಳನ್ನು ಮಾರುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕ್ಷೆಗೊಳ್ಳಲಾಗಿದೆ

ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಬಸ್ ಸಂಚಾರಕ್ಕೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು ಮೊಬ್ಲೆಲ್ ಫೀವರ್ ಕ್ಷಿನಿಕ್ ಬಸ್ ಆರಂಭ ಮಾಡಲಾಗಿದೆ ವೈದ್ಧರ ತಂಡ ಇದಕ್ಕೆ ಒಪ್ಪಿಗೆ ನೀಡಿದೆ ಈ ಬಸ್ ಗ್ರಾಮೀಣ ಭಾಗದಲ್ಲಿ ಸಂಚರಿಸಿ ಆರೋಗ್ಯ ತಪಾಸಣೆ ನಡೆಸಲಿದೆ ಎಂದರು ವೈದ್ಯರು ದಾದಿಯರು ಅಗತ್ಯ ಸಿಬ್ಲಂದಿಯಿದ್ದು ಜ್ವರ ಕೆಮ್ಲ ನೆಗಡಿ ಮಧುಮೇಪ ಮುಂತಾದ ಆರೋಗ್ಯ ಸಮಸ್ಥೆಗಳಿಗೆ ಚಿಕಿತ್ತೆ ನೀಡಲಿದ್ದಾರೆ

ಮ್ನೆಸೂರು ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಹೊಸ ಸೋಂಕು ಪ್ರಕರಣ ವರದಿಯಾಗಿಲ್ಲ ಎಂದು ಅವರು ತಿಳಿಸಿದರು ನಾಳೆ ಬಸವ ಜಯಂತಿ ಅಂಗವಾಗಿ ನಾಡಿನ ಜನತೆಗೆ ಮುಖ್ಯಮಂತ್ರಿ ಬಿ

ಈ ಸಂಬಂಧ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಪತ್ರ ಬರೆದಿರುವ ಅವರು ಪಾಸು ನೀಡಿಕೆಯಂತಹ ಅವಾಶ್ವವಿಕ ವಿಧಾನವನ್ನು ಕೈಬಿಟ್ಟು ವೈದ್ಯಕೀಯ ದಾಖಲೆಗಳ ಆಧಾರದ ಮೇಲೆ ರೋಗಿಗಳು ಅವರ ಪತ್ತಿರದ ಸಂಬಂಧಿಕರು ಮುಕ್ತವಾಗಿ ಹೋಗಿಬರುವಂತಹ ವ್ಯವಸ್ಥೆ ರೂಪಿಸಲು ತಕ್ಷಣವೇ ಜಿಲ್ಲಾಡಳಿತಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ರಾಜ್ಯದಲ್ಲಿ ನಕಲಿ ಬಿತ್ತನೆ ಬೀಜ ಗೊಬ್ಬರ ಮಾರಾಟ ಮಾಡುವವರ ವಿರುದ್ದ ಕೌಣ ಕ್ರಮ ಜರುಗಿಸಬೇಕೆಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಧಿಕಾರಿಗಳಿಗೆ ಕಟ್ನುನಿಟ್ಟಿನ ಸೂಚನೆ ನೀಡಿದ್ದಾರೆ ರಾಜ್ಜದಲ್ಲಿ ಮುಂಗಾರು ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನಕಲಿ ಬಿತ್ತನೆ ಬೀಜ ಗೊಬ್ಬರಗಳ ಬಗ್ಗೆ ರೈತ ಸಮುದಾಯ ಎಚ್ದರ ವಹಿಸಬೇಕೆಂದು ಮುಖ್ಲಮಂತ್ರಿ ಮನವಿ ಮಾಡಿದ್ದಾರೆ ಕೊರೊನಾ ಸೋಂಕು ಹರಡದಂತೆ ನೋಡಿಕೊಳ್ಳುವ ನಿಟ್ಟನಲ್ಲಿ ಪ್ರತಿಯೊಬ್ಬರು ಆರೋಗ್ದದ ಬಗ್ಗೆ ಹೆಚ್ಚನ ಕಾಳಜ ಜಾಗ್ರತೆ ವಹಿಸಬೇಕು ಎಂದು ಮುಖ್ಯ ಕಾರ್ಯದರ್ಶಿ ಟಿ ಎಂ

ರಾಜ್ಞದ ಎಲ್ಲಾ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ವಿಡಿಯೋ ಸಂವಾದ ನಡೆಸಿ ಮಾತನಾಡಿದ ಅವರು ಲಾಕ್ಡೌನ್ ಮುಗಿದ ನಂತರ ಹೊರ ರಾಜ್ಞ ಹೊರ ದೇಶಗಳಿಂದ ಬರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಹೀಗಾಗಿ ಅವರೆಲ್ಲರನ್ನೂ ಕ್ವಾರಂಟ್ಟೆನ್ಗೆ ಒಳಪಡಿಸಬೇಕಾಗುತ್ತದೆ ಎಂದರು ಕೊರೊನಾ ನಿಯಂತ್ರಿಸಲು ಕೊಳಗೇರಿ ಪ್ರದೇಶಗಳಲ್ಲಿ ವಿಶೇಷ ಮುತುವರ್ಜಿ ವಹಿಸಬೇಕು ವಲಸೆ ಕಾರ್ಮಿಕರು ಸ್ವಂತ ಜಲ್ಲೆ ಊರುಗಳಿಗೆ ಹೋಗಲು ಬಯಸಿದರೆ ತಕ್ಷಣ ಅವರಿಗೆ ಅಗತ್ಯ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಎಂದು ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದರು ಪ್ರತಿ ತಿಂಗಳ ಕೊನೆಯ ಭಾನುವಾರ ಪ್ರಧಾನಮಂತ್ರಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮನ್ ಕಿ ಬಾತ್ ಮೂಲಕ ದೇತದ ಜನತೆಯೊಂದಿಗೆ ಹಂಚಿಕೊಳ್ಳುತ್ತಾರೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಕೇಂದ್ರಗಳು ನ್ಯೂಸ್ ಆನ್ ಏರ್ ಡಾಟ್ ಕಾಮ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆ್ಲಪ್ಗಳಲ್ಲಿ ಈ ಪ್ರಸಾರವನ್ನು ಆಲಿಸಬಹುದಾಗಿದೆ ಆಕಾಶವಾಣಿ ಡಿಡಿ ನ್ಯೂಸ್ ಪಿಎಂಒ ಮತ್ತು ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಟೂಬ್ ವಾಹಿನಿಗಳಲ್ಲೂ ಇದನ್ನು ಕೇಳಬಹುದಾಗಿದೆ ಪ್ರಧಾನಮಂತ್ರಿಯವರ ಹಿಂದಿ ಭಾಷಣದ ನಂತರ ಅದರ ಪ್ರಾದೇಶಿಕ ಭಾಷೆಯ ಅನುವಾದವನ್ನು ಆಕಾಶವಾಣಿ ಬಿತ್ತರಿಸುವುದು

ಇಟ್ಟುಕೊಂಡು ಜಲಮೂಲಗಳ ಪತ್ತೆಗೆ ಆಗತ್ಯ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧಿಕಾರಿಗಳಿಗೆ ಸಂಸದ ಡಾ ಉಮೇಶ್ ಜಾದವ್ ಸೂಚಿಸಿದ್ದಾರೆ

ಸದಸ್ಯ ಸಿ ಆರ್ ಮನೋಹರ್ ಕೋಲಾರದಲ್ಲಿಂದು ತಿಳಿಸಿದ್ದಾರೆ

ಮಹಾತ್ನಾ ಗಾಂಧಿ ರಾಷ್ಷೀಯ ಗ್ರಾಮೀಣ ಉದ್ಲೋಗ ಬಾತ್ರಿ ಯೋಜನೆ ಅಡಿ ಹಾಸನ ತಾಲೂಕಿನ ಪನುಮಂತಪುರ ಗ್ರಾಮ ಪಂಚಾಯ್ತ ವ್ಯಾಪ್ತಿಯ ಅಗಿಲೇ ಗ್ರಾಮದಲ್ಲಿ ಹೊಳೆತ್ತುವ ಕಾಮಗಾರಿಗಳಗೆ ಚಾಲನೆ ನೀಡಲಾಗಿದೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿ

ರಂಜಾನ್ಗೆ ಚಾಲನೆ ದೊರೆತಿದೆ